ಉತ್ತರ ಪ್ರದೇಶದ ಉನಾವ್ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಮೊಕದ್ದಮೆಗಳನ್ನು ಜಿಲ್ಲೆಯಿಂದ ಹೊರಕ್ಕೆ ವರ್ಗಾಯಿಸುವುದಾಗಿ ಸುಪ್ರೀಂಕೋರ್ಟ್ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈವರೆಗಿನ ತನಿಖೆಯ ಬಗ್ಗೆ ತಿಳಿಸುವಂತೆ ಸಿಬಿಐಗೆ ಸೂಚನೆ

ದಿಧೀರ್ ತ್ರಿವಳಿ ತಲಾಖ್ ಪದ್ದತಿ ನಿಷೇಧಿಸುವ ಮುಸ್ಲಿಂ ಮಹಿಳೆಯರ ವೈವಾಹಿಕ ಹಕ್ಕುಗಳ ಸಂರಕ್ಷಣೆ ಮಸೂದೆಗೆ ರಾಷ್ಟ್ವಪತಿ ಅಂಕಿತ

ಪಾಕಿಸ್ತಾನಿ ಪಡೆಗಳು ಅಪ್ರಚೋದಿತವಾಗಿ ಮಗುವೊಂದನ್ನು ಕೊಂದ ಘಟನೆ ಬಗ್ಗೆ ಪಾಕಿಸ್ತಾನ ಹೈಕಮಿಷನ್ಗೆ ಭಾರತದ ತೀವ್ರ ಪ್ರತಿಭಟನೆ

ಉತ್ತರ ಪ್ರದೇಶ ಶಾಸಕ ಕುಲದೀಪ್ ಸಿಂಗ್ ಸೆಂಗಾರ್ ಷಾಮೀಲಾಗಿರುವರೆನ್ನಲಾದ ಉನ್ನಾವ್ ಅತ್ಯಾಚಾರ ಪ್ರಕರಣದ ವಿಚಾರಣೆಯನ್ನು ಉನ್ನಾವ್ ಜಿಲ್ಲೆಯಿಂದ ಹೊರಕ್ಕೆ ವರ್ಗಾಯಿಸಲು ಸುಪ್ರೀಂಕೋರ್ಟ್ ನಿರ್ಧರಿಸಿದೆ

ಸಂಸತ್ನ ಉಭಯ ಸದನಗಳಲ್ಲಿ ವಿಧೇಯಕ ಅಂಗೀಕಾರ ಪಡೆದಿತ್ತು ನಿನ್ನೆ ರಾಜ್ಯಸಭೆಯಲ್ಲಿ ತ್ರಿವಳಿ ತಲಾಖ್ ನಿಷೇಧ ಮಸೂದೆಗೆ ಒಪ್ಪಿಗೆ ಪಡೆದ ಬೆನ್ನಲ್ಲೇ ರಾಷ್ಟಪತಿಯವರು ಮಸೂದೆಗೆ ಅಂಕಿತ ಹಾಕಿದ್ದಾರೆ ಎಂದು ರಾಷ್ಟಪತಿ ಭವನದ ಮೂಲಗಳು ತಿಳಿಸಿವೆ ತಿವಳಿ ತಲಾಖ್ ಕಾನೂನು ಅಕ್ರಮವಾಗಿದ್ದು ಇದರಿಂದ ಮುಸ್ಲಿಂ ಮಹಿಳೆಯರ ಹಕ್ಕು ರಕ್ಷಣೆಗಾಗಿ ತಂದಿರುವ ನೂತನ ಕಾನೂನಿಗೆ ಒಪ್ಪಿಗೆ ದೊರೆತ ಹಿನ್ನೆಲೆಯಲ್ಲಿ ತಕ್ಷಣದಿಂದ ನೂತನ ಮಸೂದೆ ಜಾರಿಗೆ ಬರಲಿದೆ

ಸಾಮಾಜಿಕ ಜವಾಬ್ದಾರಿ ಹೊಣೆಗಾರಿಕೆ ವರ್ಗಾವಣೆ ಸೇರಿದಂತೆ ಹಲವು ರಾಷ್ಟೀಯ ಕಂಪನಿ ಕಾಯ್ದೆ ನ್ಯಾಯಮಂಡಳಿ ಹಾಗೂ ಸಣ್ಣ ಅಪರಾಧಗಳ ಮರುಜೋಡಣೆ ಸೇರಿದಂತೆ ತಿದ್ದುಪದಿ ವಿಧೇಯಕಕ್ಕೆ ಮಂಗಳವಾರ ಸದನ ಅನುಮೋದನೆ ನೀಡಿತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಬ್ಯಾಂಕಾಕ್ನಲ್ಲಿಂದು ಬೆಳಗ್ಗೆ ಥೈಲ್ಯಾಂಡ್ ಮತ್ತು ನ್ಯೂಜಿಲ್ಯಾಂಡ್ನ ವಿದೇಶಾಂಗ ಸಚಿವರುಗಳನ್ನು ಭೇಟಿಯಾಗಿದ್ದರು ಆಸಿಯಾನ್ ಮೆಕಾಂಗ್ ಗಂಗಾ ಸಹಕಾರ ಎಂಜಿಸಿ ಹಾಗೂ ಪೂರ್ವ ಏಷ್ಯಾ ಅಗ್ರ ಸಭೆಯ ಪ್ರಾದೇಶಿಕ ವೇದಿಕೆಗಳ ಮಹತ್ವದ ಸಚಿವರ ಮಣ್ಣದ ಸಭೆಗಳಲ್ಲಿ ಭಾಗವಹಿಸಲು ಡಾ ಜೈಶಂಕರ್ ಥೈಲ್ಯಾಂಡ್ಗೆ ಎರಡು ದಿನಗಳ ಭೇಟಿ ನೀಡಿದ್ದಾರೆ ಆಸಿಯಾನ್ ವೇದಿಕೆ ಹಾಗೂ ಇಂಡಿಯಾ ಕಂಟ್ರಿ ಸಮನ್ವಯದ ಸಭೆಯ ವೇಳಿ ಥೈಲ್ಯಾಂಡ್ ವಿದೇಶಾಂಗ ಸಚಿವ ಡಾನ್ ಪ್ರಮುದ್ವಿನಯ್ ಅವರೊಂದಿಗೆ ಚರ್ಚೆ ನಡೆಸಿದ್ದು ಉಭಯ ದೇಶಗಳ ನಡುವೆ ಸಾಗರ ಸಂಬಂಧಿ ಪಾಲುದಾರಿಕೆ ವಿಸ್ತರಣೆ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿನ ಬಂಗಾಳಕೊಲ್ಲಿ ಪ್ರಯತ್ತಗಳು ಬಿಮ್ಸ್ಟೆಕ್ ಹಾಗೂ ಅಯೆಯಾವಾದಿ ಛಾವೊ ಫ್ರಯಾ ಮೆಕಾಂಗ್ ಆರ್ಥಿಕ ಸಹಕಾರ ಯೋಜನೆ ಎಸಿಎಂಇಸಿಎಸ್ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಿದರು ನ್ಯೂಜಿಲ್ಯಾಂಡ್ನ ವಿದೇಶಾಂಗ ಸಚಿವ ಮತ್ತು ಉಪಪ್ರಧಾನಿ ವಿನ್ಸ್ಟನ್ ಪೀಟರ್ಪ್ ಅವರೊಂದಿಗೆ ಭಾರತ ಫೆಸಿಪಿಕ್ ನೀತಿ ಕುರಿತು ಉಪಯುಕ್ತ ಮಾತುಕತೆ ನಡೆಸಿದ್ದಾಗಿ ಡಾ

ಆರ್ಥಿಕ ಮತ್ತು ರಾಜಕೀಯ ಸಂಬಂಧಗಳ ವರ್ಧನೆಗೆ ಇಬ್ಬರು ನಾಯಕರು ಸಮ್ಮತಿಸಿದ್ದಾರೆ

ಜೈಶಂಕರ್ ಮತ್ತು ಥೈಲ್ಯಾಂಡ್ನ ವಿದೇಶಾಂಗ ಸಚಿವರು ಆಸಿಯಾನ್ ಭಾರತ ಸಚಿವರ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ಇಂದು ಜಂಟಿಯಾಗಿ ವಹಿಸುವರು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಮಹತ್ವದ ಪ್ರಾದೇಶಿಕ ಹಾಗೂ ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಲ್ಲದೆ ಆಸಿಯಾನ್ ಭಾರತ ಮಹತ್ವದ ಪಾಲುದಾರಿಕೆ ಬಗ್ಗೆ ಸಭೆಯಲ್ಲಿ ವಿಚಾರ ವಿನಿಮಯ ನಡೆಯಲಿದೆ ಇಂದು ಮಧ್ಯಾಹ್ನ ಹತ್ತನೇ ಎಂಜಿಸಿ ಸಚಿವರ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ಡಾ ಜ್ಟೆಶಂಕರ್ ಹಾಗೂ ವಿಯೆಟ್ನಾಂನ ವಿದೇಶಾಂಗ ಸಚಿವರು ಜಂಟಿಯಾಗಿ ವಹಿಸುವರು

ಜೈಶಂಕರ್ ಭಾಗವಹಿಸಲಿದ್ದಾರೆ

ಆಸಿಯಾನ್ ಸಂಬಂಧಿ ಬಹುಪಕ್ಷೀಯ ಸಭೆಗಳಲ್ಲಿ ಡಾ ಜೈಶಂಕರ್ ಇತರ ರಾಜ್ಯಗಳ ವಿದೇಶಾಂಗ ಸಚಿವರೊಂದಿಗೆ ಅನೇಕ ದ್ವಿಪಕ್ಷೀಯ ಸಂಬಂಧ ಚರ್ಚೆಗಳನ್ನು ನಡೆಸುವ ಕಾರ್ಯಕ್ರಮವಿದೆ

ಮಸೂದೆಯನ್ನು ಮತ್ತೆ ಲೋಕಸಭೆಗೆ ಕಳುಹಿಸಲಾಗುವುದು ಅದು ಕೆಲವು ತಿದ್ದುಪಡಿಗಳ ಸಹಿತ ಮತ್ತೆ ಅದನ್ನು ಅಂಗೀಕರಿಸಬೇಕಿದೆ

ಸಾರ್ವಜನಿಕರ ಸುರಕ್ಷತೆ ಹಾಗೂ ಸಂಚಾರ ನಿಯಮ ಉಲ್ಲಂಘನೆ ಸೇರಿದಂತೆ ಹಲವು ಕಠಿಣ ನಿಲುವುಗಳನ್ನು ತಿದ್ದುಪಡಿ ವಿಧೇಯಕದಲ್ಲಿ ಉಲ್ಲೇಖಿಸಲಾಗಿದೆ ವಾಹನದ ಮೂರನೇ ಹಂತದ ವಿಮೆ ಸೌಲಭ್ಯ ವಿಳಾಸ ಬದಲಾವಣೆ ರಸ್ತೆ ಪರಿಹಾರ ಹಾಗೂ ಅಪಘಾತ ಮಾದಿ ಪಲಾಯನಗೊಳ್ಳುವ ಚಾಲಕನ ಮೇಲೆ ಕಾನೂನಿನನ್ವಯ ಕಠಿಣ ಶಿಕ್ಷೆಗೆ ಗುರಿಪಡಿಸುವ ಮಸೂದೆ ಇದಾಗಿದೆ

ಪಾಕಿಸ್ತಾನಿ ಪಡೆಗಳು ಯಾವುದೇ ಪ್ರಚೋದನೆ ಇಲ್ಲದಿದ್ದರೂ ಮುಗ್ದ ಭಾರತೀಯ ನಾಗರಿಕರೊಬ್ಬರನ್ನು ಕೊಂದಿರುವ ಬಗ್ಗೆ ಭಾರತ ಪಾಕಿಸ್ತಾನ ಹೈಕಮಿಷನ್ಗೆ ತೀವ್ರ ಪ್ರತಿಭಟನೆ ವ್ಯಕ್ತಪಡಿಸಿದೆ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ವಲಯದಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ ಬಾಲಕನೊಬ್ಬ ಮೃತಪಟ್ಟಿದ್ದು ಇತರೆ ಇಬ್ಬರು ನಾಗರಿಕರು ಗಾಯಗೊಂಡಿದ್ದಾರೆ ಈ ಘಟನೆಯ ಬಗ್ಗೆ ತನಿಖೆ ನಡೆಸುವಂತೆ ಭಾರತ ಪಾಕಿಸ್ತಾನವನ್ನು ಒತ್ತಾಯಿಸಿದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಘಟನೆ ಬಗ್ಗೆ ಭಾರತದಲ್ಲಿರುವ ಪಾಕಿಸ್ತಾನ ಹೈಕಮಿಷನ್ಗೆ ಪತ್ರವೊಂದನ್ನು ಬರೆದು ಪಾಕಿಸ್ತಾನಿ ಪಡೆಗಳು ಉದ್ದೇಶ ಪೂರ್ವಕವಾಗಿ ಮುಗ್ದ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸುವುದನ್ನು ಖಂಡಿಸಿದೆ ಜಮ್ಮು ಕಾಶ್ಮೀರದ ಕ್ರಿಕೆಟ್ ಸಂಸ್ಲೆಯಲ್ಲಿ ಹಣಕಾಸು ಅವ್ಯವಹಾರ ಹಾಗೂ ಹವಾಲ ಹಗರಣಕ್ಕೆ ಸಂಬಂಧಿಸಿದಂತೆ ನ್ಯಾಷನಲ್ ಕಾನ್ವರೆನ್ಸ್ನ ಅಧ್ಯಕ್ಷ ಫರೂಕ್ ಅಬ್ದುಲ್ಲಾ ಅವರನ್ನು ಜಾರಿ ನಿರ್ದೇಶನಾಲಯ ನಿನ್ನೆ ಪ್ರಶ್ನಿಸಿದೆ

ಅಬ್ದುಲ್ಲಾ ಕೇಂದ್ರ ಸಂಸ್ಥೆಯ ಕಚೇರಿಯ ಮುಂದೆ ಹಾಜರಾಗಿ ಮಾಹಿತಿ ಒದಗಿಸಿದರು ಎಂದು ಹೇಳಿಕೆಯಲ್ಲಿ ತಿಳಿಸಿದೆ

ಐಎನ್ಎಕ್ಸ್ ಮಾಧ್ಯಮ ಭ್ರಷ್ವಾಚಾರ ಹಗರಣಕ್ಕೆ ಸಂಬಂಧಿಸಿದಂತೆ ಆರೋಪ ಎದುರಿಸುತ್ತಿರುವ ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂ ಅವರ ಪುತ್ರ ಕಾರ್ತಿ ಚಿದಂಬರಂಗೆ ನವದೆಹಲಿಯ ತಮ್ಮ ಜೋರ್ ಭಾಗ್ ನಿವಾಸವನ್ನು ತೆರವುಗೊಳಿಸುವಂತೆ ಜಾರಿ ನಿರ್ದೇಶನಾಲಯ ನಿರ್ದೇಶನ ನೀದಿದೆ ಹಣ ದುರ್ಬಳಕೆ ತಡೆ ಕಾಯಿದೆ ಪಿಎಂಎಲ್ಎ ಅಡಿಯಲ್ಲಿ ನ್ಯಾಯಿಕ ಪ್ರಾಧಿಕಾರ ಆಸ್ತಿ ಜಪ್ತಿ ಆದೇಶವನ್ನು ಕಾಯಂಗೊಳಿಸಿದ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ನಿವಾಸ ತೆರವಿಗೆ ನೋಟಿಸ್ ನೀಡಲಾಗಿದೆ

ಸಿಂಗ್ ಅವರೊಂದಿಗೆ ಪ್ರಸ್ತಾಪಿಸಿದ್ದಾರೆ ಎಂದು ಮಹಾಂತ ವಿಧಾನಸಭೆಗೆ ಮಾಹಿತಿ ನೀಡಿದರು ಪ್ರವಾಹ ಪರಿಸ್ಥಿತಿಯನ್ನು ನಿಭಾಯಿಸಲು ನಿಗಧಿಯಾಗಿರುವ ಎನ್ ಡಿ ಆರ್ ಎಫ್ ಹಾಗೂ ಎಸ್ ಡಿ ಆರ್ ಎಫ್ ನಿಧಿಯದಿ ವಾರ್ಷಿಕ ಪ್ರವಾಹ ಪರಿಸ್ಠಿತಿಯಲ್ಲಿ ಸಂಭವಿಸುವ ಭೂ ಕುಸಿತ ಸಮಸ್ಯೆ ಒಳಗೊಂಡಿರಲಿಲ್ಲ ರಾಜ್ಯದಲ್ಲಿ ಸಂಚಾರ ವ್ಯವಸ್ಥೆ ಸುಧಾರಿಸಲು ರಸ್ತೆಗಳು ಹಾಗೂ ಒಡ್ಡುಗಳನ್ನು ಪುನರ್ ನಿರ್ಮಾಣ ಮಾಡಲು ಕೇಂದ್ರದಿಂದ ನೆರವು ನೀಡುವಂತೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿಯವರನ್ನು ಕೋರಿದ್ದಾರೆ

ಮಹಾರಾಷ್ಟ್ದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗಳನ್ನು ಬಿಜೆಪಿ ಮತ್ತು ಶಿವಸೇನೆ ಮೈತ್ರಿ ಒಟ್ಟಾಗಿ ಎದುರಿಸಲಿವೆ ಎಂದು ಆ ರಾಜ್ಯದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ತಿಳಿಸಿದ್ದಾರೆ ಕಾಂಗ್ರೆಸ್ ಎನ್ಸಿಪಿಯ ನಾಲ್ವರು ಶಾಸಕರನ್ನು ಬಿಜೆಪಿಗೆ ಸೇರ್ಪಡೆಗೊಳಿಸಿಕೊಂಡ ಸಮಾರಂಭದ ನಂತರ ಅವರು ಸುಧಿಗಾರರ ಜೊತೆ ಮಾತನಾಡಿದರು ಶಿವೇಂದ ದರಾಜೆ ಭೋಸ್ತೆ ಸಂದೀಪ್ ನಾಯಕ್ ವ್ವೆಭವ್ ಪಿಚೋಡ್ ಮತ್ತು ಕಾಳಿದಾಸ್ ಕೋಲಂಬ್ನರ್ ಈ ನಾಲ್ವರು ಶಾಸಕರು ತಮ್ಮ ಬದ್ದತೆ ಬದಲಿಸಿ ಬಿಜೆಪಿ ಸೇರಿದರು